ಕೋಸಿ ರೈಲು ಮಹಾಸೇತುವೆಯ ಉದ್ವಾಟನೆಯು ಬಿಹಾರ ಇತಿಹಾಸದಲ್ಲಿ ಮತ್ತು ಇಡೀ ಪ್ರದೇಶವನ್ನು ಈಶಾನ್ಯಕ್ಷೆ ಸಂಪರ್ಕಿಸುವ ಒಂದು ಮಹತ್ವದ ಯೋಜನೆಯಾಗಿದೆ

ಕೊಸಿ ನದಿಯ ರೌದ್ರಾವತಾರದ ಕಾರಣದಿಂದಾಗಿ ಈ ರೈಲು ಸಂಪರ್ಕವನ್ನು ಪುನಃಸ್ವಾಪಿಸಲು ದೀರ್ಘಕಾಲದವರೆಗೆ ಯಾವುದೇ ಪ್ರಯತ್ನ ಮಾಡಲಿಲ್ಲ

ಗಳು ಈ ಸೇತುವೆ ಭಾರತ ನೇಪಾಳ ಗಡಿಯಲ್ಲಿ ಆಯಕಟ್ಲನ ಜಾಗದಲ್ಲಿದೆ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಈ ಯೋಜನೆಯು ಪೂರ್ಣಗೊಂಡಿಗು ವಲಸೆ ಕಾರ್ಮಿಕರು ಸಹ ಇದರ ಕಾಮಗಾರಿ ಪೂರ್ಣಗೊಳಿಸಲು ಸೇರಿಕೊಂಡರು

ಮಹಾ ಸೇತುವೆಯ ಸಮರ್ಪಣೆಯ ಜೊತೆಗೆ ಪ್ರಧಾನ ಮಂತ್ರಿಯವರು ಸಹರ್ಸಾ ಅಸಾನ್ಪುರ್ ಕುಫಾ ಡೆಮೊ ರೈಲಿಗೆ ಸುಪೌಲ್ ನಿಲ್ದಾಣದಿಂದ ಹಸಿರು ನಿಶಾನೆ ತೋರಲಿದ್ದಾರೆ ನಿಯಮಿತ ರೈಲು ಸೇವೆ ಪ್ರಾರಂಭವಾದ ನಂತರ ಇದು ಸುಪೌಲ್ ಅರಾರಿಯಾ ಮತ್ತು ಸಹರ್ಸಾ ಜಿಲ್ಲೆಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇದು ಈ ಪ್ರದೇಶದ ಜನರಿಗೆ ಕೋಲ್ಕತಾ ದೆಹಲಿ ಮತ್ತು ಮುಂಬೈ ಪ್ರಯಾಣವನ್ನು ಸುಲಭಗೊಳಿಸುತ್ತದೆ

ಚರ್ಚೆಯ ನಂತರ ಧ್ಲನಿಮತದ ಮೂಲಕ ಈ ಎರಡೂ ಮಸೂದೆಗಳಿಗೆ ಸದನ ಒಪ್ಪಿಗೆ ನೀಡಿತು ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ತೋಮರ್ ಈ ಮಸೂದೆಗಳು ಐತಿಹಾಸಿಕ ವಾಗಿದ್ಲು ಇವು ದೇಶದ ರೈತರ ಜೀವನದಲ್ಲಿ ಕಾಂತಿಕಾರಿ ಬದಲಾವಣೆಗಳನ್ನು ತರಲಿದೆ ಮತ್ತು ರೈತರನ್ನು ಮಂಡಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ನೆಗಳ ಓಡಿತದಿಂದ ಮುಕ್ತ ಗೊಳಿಸಲಿವೆ ಎಂದರು ಮಸೂದೆ ಕುರಿತಂತೆ ಕೆಲವು ಸದಸ್ನರ ಆತಂಕಗಳನ್ನು ತಳ್ಳಿ ಹಾಕಿದ ತೋಮರ್ ಅವರು ಈ ಮಸೂದೆಗಳು ಹಾಲಿ ಇರುವ ಎಪಿಎಂಸಿ ಕಾಯ್ದೆಯನ್ನು ಯಾವುದೇ ಕಾರಣಕ್ಕೂ ದುರ್ಬಲಗೊಳಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಅಲ್ಲದೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವ ಪದ್ದತಿ ಮುಂದುವರೆಯಲಿದೆ ಈ ಮಸೂದೆಯಿಂದಾಗಿ ರೈತರು ಅಂತರರಾಜ್ಯ ಮಾರುಕಟ್ಟೆಗಳನ್ನು ತಲುಪಲು ಸಹಾಯಕವಾಗಲಿದೆ ಎಂದರು ಕಾಂಗ್ರೆಸ್ ಆರ್ಎಸ್ಪಿ ಸೇರಿದಂತೆ ಹಲವು ಪಕ್ಷಗಳು ಸಭಾತ್ಯಾಗ ಮಾಡಿದವು ಪ್ರತಿಪಕ್ಷಗಳ ಕೆಲವು ಸದಸ್ಯರು ಮಸೂದೆಯ ಅಂತಗಳಿಗೆ ವಿರೋಧ ವ್ಯಕ್ತಪಡಿಸಿದರು ಆದರೆ ಟಿಡಿಪಿ ಮತ್ತು ಜೆಡಿಯು ಮಸೂದೆಯನ್ನು ಬೆಂಬಲಿಸಿತು ಈ ಮಧ್ಯ ಮಸೂದೆಯನ್ನು ವಿರೋಧಿಸಿ ಕೇಂದ್ರ ಆಹಾರ ಸಂಸ್ಕರಣಾ ಸಚಿವೆ ತಮ್ಮ ಸ್ಥಾನಕ್ಷೆ ರಾಜೀನಾಮೆ ನೀಡಿದ್ದಾರೆ ಎಂದು ವರದಿಯಾಗಿದೆ ಚೀನಾದೊಂದಿಗಿನ ಗಡಿ ವಿವಾದವನ್ನು ನ್ಯಾಯ ಸಮ್ನತ ಹಾಗೂ ಶಾಂತಿಯುತ ಮಾರ್ಗಗಳ ಮೂಲಕ ಬಗೆಪರಿಸಿಕೊಳ್ಳಲು ಭಾರತ ಬದ್ದವಾಗಿದೆ ಮತ್ತು ಇದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಪರಿಸ್ಟಿತಿ ಎದುರಾದರು ಸಮರ್ಥವಾಗಿ ಎದುರಿಸಲು ದೇಶ ಸಿದ್ಗವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಹೇಳಿದ್ದಾರೆ

ಸದಾನಂದ ಗೌಡ ಹೇಳಿದ್ದಾರೆ ಪೆಜ್ಜಿನ ಸಂಖ್ಯೆಯ ಜನರು ಔಷಧಗಳಿಗಾಗಿ ಮಳಿಗೆಗಳಿಗೆ ಭೇಟಿ ನೀಡುತ್ತಿದ್ದಾರೆ

ಜನೌಷಧಿ ಕೇಂದ್ರಗಳನ್ನು ದೇಶದ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು ದೇತದ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿರುವ ಜನರಿಗೂ ಕೈಗಟಕುವ ದರದಲ್ಲಿ ಔಷಧ ಲಭ್ಯವಾಗುವಂತೆ ಮಾಡಲಾಗುವುದು ಪ್ರಸ್ತುತ ನಾಲ್ಲು ಜನೌಷಧಿ ಗೋದಾಮುಗಳು ಬೆಂಗಳೂರು ಗುರುಗ್ರಾಮ ಚೆನ್ನೈ ಮತ್ತು ಗುವಾಹತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಇದೀಗ ಮತ್ತೆ ಎರಡು ಗೋದಾಮುಗಳನ್ನು ಪಶ್ಚಿಮ ಮತ್ತು ಕೇಂದ್ರ ಭಾರತದಲ್ಲಿ ಸ್ವಾಪಿಸಲು ಉದ್ದೇಶಿಸಲಾಗಿದೆ ಎಂದರು ಈ ಮಧ್ಯೆ ವೆಬಿನಾರ್ ನಲ್ಲಿ ಪಾಲ್ಗೊಂಡು ಮಾತನಾಡಿದ ಸದಾನಂದಗೌಡ ಕೋವಿಡ್ ಸಮಯದಲ್ಲಿ ಭಾರತೀಯ ಫಾರ್ಮಾ ಉದ್ಯಮ ನೀಡಿರುವ ಕೊಡುಗೆಯನ್ನು ಶ್ಲಾಘಿಸಿದರು ಸಾಂಕ್ರಾಮಿಕಕ್ಕೆ ಕಡಿಮೆ ದರ ಲಸಿಕೆ ಅಭಿವ್ಯದ್ದಿ ಮತ್ತು ಪೂರೈಕೆಯಲ್ಲಿ ಭಾರತೀಯ ಉದ್ಯಮ ಮುಂಚೂಣಿಯಲ್ಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು

ಭಾರತೀಯ ಜನತಾಪಕ್ಷ ಪ್ರಧಾನಮಂತ್ರಿಯವರ ಜನ್ಮದಿನದ ಪ್ರಯುಕ್ತ ಒಂದು ವಾರಗಳ ಕಾಲ ಸೇವಾ ಸಪ್ತಾಪ ಆಚರಿಸುತ್ತಿದೆ

ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆ ಪಿ ನಡ್ಡಾ ದೆಹಲಿಯ ಚಾಂದನಿಚೌಕ್ನಲ್ಲಿ ನಿನ್ನೆ ಸೇವಾಸಪ್ತಾಪ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಸಸಿಯೊಂದನ್ನು ನೆಟ್ಲರು ದೇಶಾದ್ಯಂತ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ವಿವಿಧ ಜನಪರ ಕಾರ್ಯುಕ್ರಮಗಳನ್ನು ಪಮ್ಮಿಕೊಂಡಿದ್ದಾರೆ ಕರ್ನಾಟಕದಲ್ಲೂ ಬಿಜೆಪಿ ನಾಯಕರು ಪಲವು ಬಗೆಯ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದಾರೆ

ಕೊರೊನಾ ಸೋಂಕು ತಗುಲಿದ್ದ ಹಿನ್ನೆಲೆ ಬೆಂಗಳೂರಿನ ಖಾಸಗಿ ಆಸ್ತ್ರೆಗೆ ದಾಖಲಾಗಿದ್ದ ಅವರು ಕೊರೊನಾ ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ಕೊನೆಯುಸಿರೆಳೆದಿದ್ದಾರೆ ಎಂದು ಆಸ್ಪತ್ರೆ ಪ್ರಕಟಣೆ ತಿಳಿಸಿದೆ ಕಳೆದ ಜೂನ್ನಲ್ಲಿ ಅವರು ರಾಜ್ಯಸಭೆ ಸದಸ್ಯರಾಗಿ ಅವಿರೋಧವಾಗಿ ಬಿಜೆಪಿ ಯಿಂದ ಆಯ್ಕೆಯಾಗಿದ್ದರು

ಇಬ್ಬರು ಪುತ್ರಿಯರು ಪಾಗೂ ಅಪಾರ ಬಂಧುಗಳನ್ನು ಅಗಲಿದ್ದಾರೆ ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿಯೂ ಅವರು ಕಾರ್ಯನಿರ್ವಹಿಸುತ್ತಿದ್ದರು ಬಿಜೆಪಿ ಪಕ್ಷದ ಬಳ್ಳಾರಿ ಭಾಗದ ಪ್ರಭಾರಿಯಾಗಿಯೂ ಅವರು ಕಳೆದ ಲೋಕಸಭೆ ಚುನಾವಣೆ ವೇಳೆ ಕಾರ್ಯನಿವರ್ಹಿಸಿದ್ದರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದ ಅವರು ರಾಯಚೂರು ನಗರಸಭೆ ಸದಸ್ಯರಾಗಿಯೂ ಈ ಹಿಂದೆ ಕಾರ್ಯನಿರ್ವಹಿಸಿದ್ದರು ಅಶೋಕ್ ಗಸ್ತಿ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅವರು ತಮ್ನ ಸಂದೇಶದಲ್ಲಿ ಅಶೋಕ್ ಗಸ್ತಿ ಒಬ್ಬ ಪಕ್ಷದ ನಿಷ್ಟಾವಂತ ಕಾರ್ಯಕರ್ತ ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಗೆ ಶ್ರಮಿಸಿದ್ದರು ಅವರು ಸದಾ ಸಮಾಜದಲ್ಲಿನ ದುರ್ಬಲರು ಮತ್ತು ಬಡವರ ಸಬಲೀಕರಣಕ್ಕೆ ಪ್ರಯತ್ನಿಸುತ್ತಿದ್ದರು ಎಂದು ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ಕುಮಾರ್ ಕಟೀಲ್ ರಾಜ್ಯ ಬಿಜೆಪಿ ಪಾಲಿಗೆ ಇದು ದೊಡ್ಡ ಆಘಾತ ಗಸ್ತಿ ಅವರ ಆತ್ಪಕ್ಷೆ ಸಧ್ಧತಿ ದೊರಕಲಿ ಹಾಗೂ ಅವರ ಕುಟುಂಬಕ್ಕೆ ದುಖಃ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ ದೆಹಲಿ ಪ್ರವಾಸದಲ್ಲಿರುವ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಾಜ್ಯದ ಅಭಿವ್ಯದ್ದಿ ಯೋಜನೆಗಳ ಕುರಿತಂತೆ ಮಾತುಕತೆ ನಡೆಸುವ ಸಾಧ್ಯತೆಯಿದೆ ಅಲ್ಲದೆ ಅವರು ಪಕ್ಷದ ರಾಷ್ಷೀಯ ಅಧ್ವಕ್ಷ ಜೆ

ನಡ್ಡಾ ಅವರನ್ನು ಸಹ ಭೇಟಿ ಮಾಡಿ ಸಚಿವ ಸಂಪುಟ ವಿಸ್ತರಣೆ ರಾಜ್ವದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸುವ ನಿರೀಕ್ಷೆಯಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ನಿನ್ನೆ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಅವರನ್ನು ಭೇಟಿ ಮಾಡಿ ಶಿವಮೊಗ್ಗದಲ್ಲಿ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ದಿ ಸಂಸ್ ಡಿಆರ್ಡಿಒ ಫಟಕ ಸ್ವಾಪಿಸುವಂತೆ ಮನವಿ ಮಾಡಿದರು

ಪ್ರಸಕ್ತ ಸಾಂಕ್ರಾಮಿಕ ಮತ್ತು ಜಾಗತಿಕ ಬಿಕ್ಕಟ್ಟನಿಂದಾಗಿ ಮುಂದಿನ ದಿನಗಳಲ್ಲಿ ಸಾಂಕ್ರಾಮಿಕಗಳನ್ನು ಎದುರಿಸಲು ಪರಿಣಾಮಕಾರಿ ಆರೋಗ್ತ ವ್ವವಸ್ಥೆಗಳನ್ನು ಸೃಷ್ಷಿಸಲು ಒತ್ತು ನೀಡಬೇಕಾಗಿದೆ ಎಂಬುದು ದೃಢಪಟ್ಟದೆ ಎಂದು ಕೇಂದ್ರ ಆರೋಗ್ತ ಸಚಿವ ಡಾ ಪರ್ಷವರ್ಧನ್ ಹೇಳಿದ್ದಾರೆ